ಉಕ್ರೇನ್ ವಿಮಾನವನ್ನು ಹೊಡೆದು ಉರುಳಿಸಲಾಗಿದೆ ಉದ್ದೇಶ ಪೂರ್ವಕವಲ್ಲದ ಪ್ರಮಾದಕ್ಷೆ ಕ್ಷಮೆ ಕೋರುವುದಾಗಿ ಇರಾನ್ ವಿಷಾದ

ಟೇಲೋ ಇಂಡಿಯಾ ಯುವಜನ ಕ್ರೀಡೋತ್ಲವದ ಮೊದಲ ದಿನ ಮೂರು ಚಿನ್ನದ ಪದಕಗಳೊಂದಿಗೆ ತ್ರಿಮರಾಗೆ ಅಗ್ರಸ್ಥಾನ

ಅವರಿಗೆ ಭಾರತೀಯ ಪೌರತ್ನ ನೀಡುವುದಾಗಿದೆ ಈ ದೇಶಗಳಿಂದ ಬಂದ ಹಿಂದೂ ಸಿಖ್ ಬೌದ್ಧ ಜೈನ ಪಾರ್ಸಿ ಮತ್ತು ತ್ರಿಶ್ಲಿಯನ್ ಸಮುದಾಯಗಳ ಜನರಿಗೆ ಪೌರತ್ವ ದೊರೆಯಲಿದೆ ಪೌರತ್ವ ತಿದ್ಲುಪಡಿ ಕಾಯ್ಲೆಯ ವಾಸ್ತವಾಂಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಒಲ್ಲದ ಕೆಲವು ರಾಜಕೀಯ ಪಕ್ಷಗಳು ಈ ಬಗ್ಗೆ ಸಮಾಜದಲ್ಲಿ ಗೊಂದಲ ಸೃಷ್ಷಿಸುತ್ತಿವೆ ಎಂದು ಕೇಂದ್ರ ಅಲ್ಲಸಂಖ್ಯಾತ ವ್ಯವಹಾರಗಳ ಸಚಿವ ಮುಖ್ವಾರ್ ಅಬ್ಬಾಸ್ ನಖ್ವ ಆರೋಪಿಸಿದ್ದಾರೆ ಪೌರತ್ವ ತಿದ್ಲುಪಡಿ ಕಾಯ್ದೆ ವಿಷಯದ ಬಗ್ಗೆ ಲಕ್ನೋದಲ್ಲಿ ನಿನ್ನೆ ಸುದ್ಗಿಗಾರರ ಜತೆ ಮಾತನಾಡಿದ ಅವರು ಕೆಲವು ರಾಜಕೀಯ ಪಕ್ಷಗಳು ಸುಳ್ದ ನೀತಿಯ ಪ್ರಚಾರ ಮಾಡುತ್ತಿದ್ದು ಅದಕ್ಕಾಗಿ ಯುವ ಸಮೂಹವನ್ನು ಬಳಸಿಕೊಳ್ಳುತ್ತಿವೆ ಎಂದು ದೂರಿದರು

ದೆಹಲಿಯಲ್ಲಿ ನಿರ್ಮಿಸಲಾಗಿರುವ ಈ ಅತ್ಲಾಧುನಿಕ ಕೇಂದ್ರ ಸೈಬರ್ ಅಪರಾಧಗಳ ಬಗ್ಗೆ ಸಾರ್ವಜನಿಕರು ಆನ್ಲೈನ್ ಮೂಲಕ ದೂರು ಸಲ್ಲಿಸಲು ಅವಕಾಶ ಕಲ್ಪಿಸಲಿದೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಕೋಲ್ಲತಾಕ್ಷೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ ಅಲ್ಲಿ ಅವರು ಮಧ್ಯಾಷ್ನ ಓಲ್ಡ್ ಕರೆನ್ಸಿ ಕಟ್ಟಡದಲ್ಲಿ ನೂತನ ವಸ್ತುಪ್ರದರ್ಶನ ಮತ್ತು ಕಲಾ ಗ್ಯಾಲರಿಗಳನ್ನು ಉದ್ರಾಟಿಸಲಿದ್ದಾರೆ ಪ್ರಧಾನಮಂತ್ರಿ ಅಲ್ಲಿಯ ರಾಮಕೃಷ್ಣ ಮಠ ಮತ್ತು ಮಿಷನ್ ಕೇಂದ್ರ ಕಚೇರಿಯ ಬೇಲೂರು ಮಠಕ್ಕೂ ಭೇಟ ನೀಡಲಿದ್ದಾರೆ ಸಂಸ್ಕತಿ ಸಚಿವಾಲಯ ಮೆಟ್ರೊ ನಗರಗಳಲ್ಲಿ ಸಾಂಪ್ರದಾಯಿಕ ಕಟ್ಷಡಗಳ ಸುತ್ತ ಸಾಂಸ್ಕತಿಕ ಸ್ಥಳಗಳನ್ನು ಅಭಿವೃದ್ದಿಪಡಿಸಲು ಯೋಚಿಸಿದೆ ನವೀಕರಿಸಿದ ನಾಲ್ಲು ಪಾರಂಪರಿಕ ಕಟ್ಷಡಗಳನ್ನು ಪ್ರಧಾನಮಂತ್ರಿಗಳು ರಾಷ್ಷಕ್ಷ ಸಮರ್ಪಿಸಲಿದ್ದಾರೆ ಅಲ್ಲದೆ ನೂರು ವರ್ಷಗಳ ಇತಿಹಾಸವಿರುವ ಶಾಂತಿನಿಕೇತನ ಬಂಗಾಳ ಕಲೆಯ ವಸ್ತು ಸಂಗ್ರಹಾಲಯ ಆಮಿ ಕೋಲ್ಲತಾ ವಸ್ತು ಪ್ರದರ್ಶನಗಳನ್ನೂ ನರೇಂದ್ರ ಮೋದಿ ಅವರು ಉದ್ವಾಟಿಸಲಿದ್ದಾರೆ

ಗಾಂಧೀಜಿ ಅವರ ಸಿದ್ದಾಂತಗಳು ಮತ್ತು ನಂಬಿಕೆಗಳನ್ನು ಬಿಂಬಿಸುವ ಚಿತ್ರಗಳು ಮತ್ತು ವಸ್ತುಗಳನ್ನು ಪ್ರದರ್ಶಿಸಲಾಗಿದೆ ಜಮ್ನು ಕಾಶ್ನೀರ ಆಡಳಿತವು ಸುರಕ್ಷತೆ ಹಾಗೂ ಉತ್ತಮ ಸೇವೆ ಒದಗಿಸುವ ಸಲುವಾಗಿ ಆಪ್ ಹಾಗೂ ಎಸ್ಎಂಎಸ್ ಆಧಾರಿತ ಟ್ಲಾಕ್ಷಿ ಸೇವೆಗಳನ್ನು ಜಾರಿಗೆ ತರಲು ಯೋಜಿಸುತ್ತಿದೆ ಸೇವೆ ಒದಗಿಸುವವರ ಪೂರ್ಣ ವಿವರ ವಾಹನ ಹಾಗೂ ಚಾಲಕರ ಸಂಪೂರ್ಣ ಮಾಹಿತಿ ಮತ್ತು ಟ್ಯಾಪ್ಟಿ ದರಗಳ ನಿಯಂತ್ರಣಕಾಗಿ ಎಲ್ಲಾ ಅಗತ್ಯ ಸಿದ್ದತೆ ಕೈಗೊಳ್ಳುತ್ತಿದೆ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಈ ಸೇವೆಗಳನ್ನು ಒಂದು ತಿಂಗಳ ಅವಧಿಯೊಳಗೆ ಜಾರಿಗೆ ತರಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ಗಾರೆ

ಕಳೆದ ವರ್ಷ ಜಮ್ಮ ಕಾಶ್ನೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ್ದ ಕೇಂದ್ರ ಸರ್ಕಾರ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಿತ್ತು ಬಂಧಿಸಲಾಗಿದ್ದ ಕೆಲವರನ್ನು ಇಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ

ಪರೀಕ್ಷೆಯ ಒತ್ತಡವನ್ನು ನಿವಾರಿಸುವ ಬಗ್ಗೆ ಪ್ರಧಾನಿ ಚರ್ಚಿಸಲಿದ್ದಾರೆ

ಚಿದಾನಂದ ಮೂರ್ತಿಯವರು ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ತೆಯಲ್ಲಿ ನಿಧನರಾದರು

ಕನ್ನಡ ಭಾಷೆ ಹಾಗೂ ಕರ್ನಾಟಕ ಇತಿಹಾಸದ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅನನ್ನ ಐತಿಹಾಸಿಕ ಪಂಪಿಯ ಸ್ನಾರಕಗಳನ್ನು ಉಳಿಸಲು ಹಾಗೂ ಕನ್ನಡ ಭಾಷೆಗೆ ಶಾಸ್ತೀಯ ಸ್ನಾನ ಗಳಿಸಲು ಹೋರಾಟ ಮಾಡಿದ್ದರು

ಕನ್ನಡ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಅಲ್ಲದೇ ಅವರ ಹೊಸತು ಹೊಸತು ಕ್ಷತಿಗೆ ಕೇಂದ್ರ ಸಾಹಿತಿ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿತ್ತು ನಾಳೆ ಬೆಳಗ್ಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚಿದಾನಂದಮೂರ್ತಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಲಿದೆ

ಛಿಬ್ರಮು ಪೊಲೀಸ್ ಕಾಣೆ ವ್ಯಾಪ್ತಿಯ ಗಿಲೋಯಿ ಗ್ರಾಮದ ಸಮೀಪದ ರಾಷ್ಷೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಸಾವು ನೋವು ಉಂಟಾಗಿದೆ

ಗಾಯಗೊಂಡ ಪ್ರಯಾಣಿಕರನ್ನು ಛಿಬ್ರಮು ಮತ್ತು ತಿರ್ವಾದಲ್ಲಿ ಆಸ್ಪತ್ತೆಗಳಿಗೆ ಸೇರಿಸಲಾಗಿದೆ ರಾಜ್ಞದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದುರಂತದ ಬಗ್ಗೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಮೃತಪಟ್ಟವರ ಕುಟುಂಬದ ಸದಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ

ಶಾಸ್ತಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಟ್ಷೀಟ್ ಮಾಡಿರುವ ಉಪರಾಷ್ಷಪತಿ ಎಂ ವೆಂಕಯ್ನನಾಯ್ನು ಶಾಸ್ತಿಯವರ ಜ್ಞೆ ಜವಾನ್ ಜ್ಞೆ ಕೆಸಾನ್ ಫೋಷವಾಕ್ತ ದೇಶದ ಏಕತೆ ಹಾಗೂ ಸಮಗ್ರತೆಯನ್ನು ಎತ್ತಿ ಹಿಡಿದು ಸೈನಿಕರು ಹಾಗೂ ರೈತರ ಅಪಾರ ಕೊಡುಗೆಗೆ ಗೌರವಾರ್ಪಣೆಯಾಗಿತ್ತು ಎಂದು ಸ್ತರಿಸಿದ್ದಾರೆ

ಈ ಕುರಿತು ಅವರು ಸರಣಿ ಟ್ವಿಚ್ ಮಾಡಿದ್ದು ತಮ್ನ ದೇಶದ ಸಶಸ್ತ ಪಡೆಗಳ ಆಂತರಿಕ ತನಿಖೆಯ ವೇಳೆ ಈ ವಿಷಯ ಪತ್ರೆಯಾಗಿದೆ ಉದ್ರೇಶಪೂರ್ವಕವಲ್ಲದ ಮಾನವ ಪ್ರಮಾದದಿಂದ ಈ ದೊಡ್ಡ ದುರಂತ ಸಂಭವಿಸಿದೆ ಎಂದು ಹೇಳದ್ಗಾರೆ

ಇದೊಂದು ಅಕ್ಷಮ್ನ ತಪ್ಪಾಗಿದ್ಲು ಈ ಘಟನೆಯ ಬಗ್ಗೆ ತನಿಖೆ ಮುಂದುವರೆದಿದೆ ಎಂದು ಇರಾನ್ ಅಧ್ಯಕ್ಷರು ಹೇಳಿದ್ದಾರೆ ಇರಾನ್ನ ಖನಿಜ ರಘ್ತುಗಳ ಮೇಲೆ ಮತ್ತೆ ಹೊಸದಾಗಿ ನಿರ್ಬಂಧಗಳನ್ನು ವಿಧಿಸಲಾಗಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮೈಕ್ ಪಾಂಪಿಯೋ ಮತ್ತು ಖಜಾನೆ ಕಾರ್ಯದರ್ಶಿ ಸ್ಸಿವನ್ ನುಚಿನ್ ನಿನೈ ಪ್ರಕಟಿಸಿದ್ದಾರೆ

ಒಮನ್ ಸುಲ್ತಾನರಾದ ಕ್ಲೊಬಾಸ್ ಬಿನ್ ಸ್ಲೆಯದ್ ಅಲ್ ಸ್ಲೆಯದ್ ಅವರು ನಿನ್ನೆ ಸಂಜಿ ನಿಧನರಾಗಿದ್ದಾರೆ

ಕ್ಕೂಬಾಸ್ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಶೋಕ ವ್ಯಕ್ಷಪಡಿಸಿದ್ದು ಅವರು ಭಾರತದ ನಿಜವಾದ ಮಿತ್ರರಾಗಿದ್ದರು ಎಂದು ಸ್ಪರಿಸಿದ್ದಾರೆ